ರಾಷ್ಟ್ರೀಯ ಮಾಪನಶಾಸ್ತ್ರ ಸಮಾವೇಶದ ಉದ್ವಾಟನಾ ಕಾರ್ಯಕ್ರಮವನ್ನು ವಿಡಿಯೋ ಕಾನ್ವರೆನ್ಸ್ ಮೂಲಕ ಇಂದು ಉದ್ಘಾಟಿಸಿ ಮಾತನಾಡಿದ ಅವರು ಭಾರತೀಯ ವಿಜ್ಞಾನಿಗಳು ಮತ್ತು ತಂತ್ರಜ್ಞರು ಮಾಡಿರುವ ಸಾಧನೆಗಳು ಪ್ರಶಂಸನೀಯ ಎಂದು ಹೇಳಿದ್ದಾರೆ ರಾಷ್ಟೀಯ ಪರಮಾಣು ಸಮಯ ಮಾಪನ ಮತ್ತು ಭಾರತೀಯ ನಿರ್ದೇಶಕ್ ದ್ರವ್ಯ ವ್ಯವಸ್ದೆಗಳನ್ನು ರಾಷ್ಟ್ರಕ್ಕೆ ಸಮರ್ಪಿಸಿದ ಪ್ರಧಾನಮಂತ್ರಿ ಅವರು ರಾಷ್ಟ್ರೀಯ ಪರಿಸರ ಗುಣಮಟ್ಟ ಪ್ರಯೋಗಾಲಯಕ್ಕೆ ಶಿಲಾನ್ಯಾಸ ನೆರವೇರಿಸಿದರು

ಇನ್ನು ಭಾರತೀಯ ಮಾನದಂಡಗಳಿಗೆ ಅನುಗುಣವಾಗಿ ಗುಣಮಟ್ಟದ ಭರವಸೆಗಾಗಿ ಪ್ರಯೋಗಾಲಯಗಳ ಪರೀಕ್ಷೆ ಹಾಗೂ ಮಾಪನಾಂಕ ನಿರ್ಣಯವನ್ನು ಭಾರತೀಯ ನಿರ್ದೇಶಕ ದ್ರಾವ್ಯ ಬೆಂಬಲಿಸುತ್ತದೆ ಸುತ್ತುವರಿದ ಗಾಳಿ ಮತ್ತು ಕೈಗಾರಿಕಾ ಹೊರಸೂಸುವಿಕೆಯ ಮೇಲ್ವಿಚಾರಣಾ ಸಾಧನಗಳ ಪ್ರಮಾಣೀಕರಣದಲ್ಲಿ ರಾಷ್ಟೀಯ ಪರಿಸರ ಮಾನದಂಡಗಳ ಪ್ರಯೋಗಾಲಯ ಸ್ವಾವಲಂಬನೆಗೆ ಸಹಾಯ ಮಾಡುತ್ತದೆ

ಸಿಎಸ್ಐಆರ್ ಮತ್ತು ದೇಶದ ಇತರ ವಿಜ್ಞಾನ ಸಂಸ್ಥೆಗಳು ಜಾಗತಿಕ ಸಾಂಕ್ರಾಮಿಕಕ್ಕೆ ಪರಿಹಾರ ದೊರಕಿಸಿ ಕೊಟ್ಟಿವೆ ಕೊರೋನಾ ಬಿಕ್ಕಟ್ಟಿನ ವೇಳೆ ಈ ಸಂಸ್ಥೆಗಳು ನಿರ್ವಹಿಸಿದ ಪಾತ್ರದಿಂದ ದೇಶ ವ್ಷೆಜ್ಞಾನಿಕ ಸಂಸ್ಥೆಗಳ ಮೇಲೆ ಹೆಚ್ಚು ಗೌರವ ತೊರುತ್ತಿದೆ ಸಿಎಸ್ಐಆರ್ ವಿಜ್ಞಾನಿಗಳು ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿ ಕೊರೋನಾ ಸವಾಲು ವಿರುದ್ದ ದೇಶದ ಹೋರಾಟದ ಬಗ್ಗೆ ಚರ್ಚಿಸಬೇಕು ಇದರಿಂದ ಯುವಜನರ ಮನಸ್ಸಿನಲ್ಲಿ ವೈಜ್ಞಾನಿಕ ಆಲೋಚನೆಗಳು ಮೂಡಲು ಸಾಧ್ಯವಾಗಲಿದೆ ಎಂದು ಪ್ರಧಾನಮಂತ್ರಿ ಹೇಳಿದ್ದಾರೆ ದೇಶ ಸದ್ಯ ಹೊಸ ಸವಾಲುಗಳು ಮತ್ತು ಗುರಿಗಳನ್ನು ಹೊಂದಿದೆ ಈ ನಿಟ್ಟಿನಲ್ಲಿ ಆತ್ಮನಿರ್ಭರ್ ಭಾರತ್ ದೃಷ್ಟಿಕೋನ ಸಾಕಾರಗೊಳ್ಳಲು ಹೊಸ ಮಾನದಂಡಗಳನ್ನು ಅಭಿವೃದ್ದಿಪಡಿಸಬೇಕಾಗಿದೆ ಮಾನದಂಡಗಳು ಮತ್ತು ಗುಣಮಟ್ಟಗಳಿಂದ ದೇಶದಲ್ಲಿ ಸಾಮರ್ಥ್ಯ ವೃದ್ದಿ ನಿರ್ಧರಿಸಬಹುದಾಗಿದೆ ದೇಶದಲ್ಲಿ ಅನುಸರಿಸುವ ಗುಣಮಟ್ಟ ಮಾನದಂಡಗಳಿಂದ ಭವಿಷ್ಯದ ದಾರಿ ನಿರ್ಧರಿಸಲು ಮತ್ತು ಭವಿಷ್ಯದಲ್ಲಿ ವಿಶ್ಲವೇದಿಕೆಯಲ್ಲಿ ದೇಶ ಪ್ರಮುಖ ಪಾತ್ರ ವಹಿಸಲು ಸಾಧ್ಯವಾಗುತ್ತದೆ ಎಂದು ಅವರು ಹೇಳಿದ್ದಾರೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಹರ್ಷವರ್ಧನ್ ಸಿಎಸ್ಐಆರ್ ಮಹಾನಿರ್ದೇಶಕ ಶೇಖರ್ ಮಾಂಡೆ ಸಮಾವೇಶದಲ್ಲಿ ಉಪಸ್ಥಿತರಿದ್ದರು ಕೇರಳದ ಕೊಚ್ಚಿ ಹಾಗೂ ಮಂಗಳೂರು ನಡುವಣ ಸಂಕುಚಿತ ನೈಸರ್ಗಿಕ ಅನಿಲ ಸಿ ಎನ್ ಜಿ ಕೊಳವೆ ಮಾರ್ಗಕ್ಕೆ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ನಾಳೆ ಚಾಲನೆ ನೀಡಲಿದ್ದಾರೆ ಒಂದು ರಾಷ್ಟ್ರ ಒಂದು ಅನಿಲ ಗ್ರಿಡ್ ರಚನೆಯಲ್ಲಿ ಈ ಯೋಜನೆ ಪ್ರಮುಖ ಮೈಲುಗಲ್ಲಾಗಿದೆ

ಸಮಾರಂಭದಲ್ಲಿ ಕರ್ನಾಟಕ ಕೇರಳ ರಾಜ್ಯಪಾಲರು ಮುಖ್ಯಮಂತ್ರಿಗಳು ಹಾಗೂ ಕೇಂದ್ರ ಪೆಟ್ರೋಲಿಯಂ ಸಚಿವ ಧಮೇಂದ್ರ ಪ್ರಧಾನ್ ಭಾಗವಹಿಸಲಿದ್ದಾರೆ ಎಂದು ಅವರು ಹೇಳಿದ್ದಾರೆ

ಮಂಗಳೂರು ರಸಗೊಬ್ಬರ ಕಾರ್ಖಾನೆ ಒಅಈ ಸಿ ಎನ್ ಜಿ ಬಳಕೆ ಆರಂಭಿಸಿದೆ ಈ ತಿಂಗಳ ಅಂತ್ಯದ ವೇಳೆಗೆ ಎಂ ಆರ್ ಪಿ ಎಲ್ ಹಾಗೂ ಒಎಂಪಿಎಲ್ ಕೂಡಾ ಸಿ ಎನ್ ಜಿ ಬಳಸಲಿವೆ ಎಂದು ಅವರು ತಿಳಿಸಿದರು ಸಿ ಎನ್ ಜಿ ಸರಬರಾಜು ಯೋಜನೆಯನ್ನು ಕರ್ನಾಟಕದಾದ್ಯಂತ ವಿಸ್ತರಿಸಲು ಉದ್ದೇಶಿಸಲಾಗಿದೆ

ಬೆಂಗಳೂರು ಕೃಷ್ಣಗಿರಿ ನಡುವಿನ ಪೈಪ್ ಲೈನ್ ಯೋಜನೆ ಅಂತಿಮ ಹಂತದಲ್ಲಿದೆ

ಇದರೊಂದಿಗೆ ಗುಣಮುಖರಾದವರ ಒಟ್ಟು ಸಂಖ್ಯೆ

ನವದೆಹಲಿಯಲ್ಲಿಂದು ರೈತ ಸಂಘಟನೆಗಳ ಮುಖಂಡರು ಹಾಗೂ ಕೇಂದ್ರ ಸರ್ಕಾರದ ನಡುವೆ ಮತ್ತೊಂದು ಸುತ್ತಿನ ಮಾತುಕತೆ ನಡೆಯಲಿದೆ

ಸಭೆಯ ವೇಳಿ ಕೇಂದ್ರ ಕ್ಪಡಿ ಸಚಿವ ನರೇಂದ್ರಸಿಂಗ್ ತೋಮರ್ ರೈತರ ಸಮಸ್ನೆಗಳ ಇತ್ಯರ್ಥಕ್ಕೆ ಸರ್ಕಾರ ಬದ್ದವಿದೆ ಹಾಗೂ ಪರಸ್ಸರ ಮಾತುಕತೆ ಮೂಲಕ ಸಮಸ್ಕೆಯನ್ನು ಬಗೆಹರಿಸಿಕೊಳ್ಳುವ ಅಗತ್ಯವಿದೆ ಎಂದು ಹೇಳಿದ್ದರು ಸಭೆಯಲ್ಲಿ ಪರಿಸರ ಮತ್ತು ವಿದ್ಯುತ್ ಕಾಯ್ದೆಗೆ ಸಂಬಂಧಿಸಿದಂತೆ ಸುಗ್ರೀವಾಜ್ಞೆ ಕುರಿತು ಚರ್ಚಿಸಲಾಯಿತು ಎಂದು ಹೇಳಿದ್ದರು ಜತೆಗೆ ಹಿಂದಿನಂತೆಯೇ ಕನಿಷ್ಣ ಬೆಂಬಲ ಬೆಲೆ ಮತ್ತು ಮಂದಿ ವ್ಯವಸ್ಣೆ ಮುಂದುವರೆಯಲಿದೆ ಕ್ಷಷಿ ಉತ್ಸನ್ನಗಳಿಗೆ ಮಾರುಕಟ್ಟೆ ದರಕ್ಕೂ ಕನಿಷ್ಠ ಬೆಂಬಲ ಬೆಲೆಗೂ ಇರುವ ಅಂತರ ಮೊದಲಾದ ಬೇಡಿಕೆಗಳ ಬಗ್ಗೆ ನಿರ್ಧಾರಕ್ಕೆ ಬರಲು ಸಮಿತಿ ರಚಿಸಲಾಗುವುದು ಎಂದು ತಿಳಿಸಿದರು

ಸದ್ಯ ಜಾರಿಯಲ್ಲಿರುವ ಕನಿಷ್ಣ ಬೆಂಬಲ ಬೆಲೆ ಯೋಜನೆಯಡಿ ಸರ್ಕಾರ ರೈತರಿಂದ ಮುಂಗಾರು ಕ್ಪಷಿ ಉತ್ಪನ್ನಗಳ ಖರೀದಿ ಮುಂದುವರಿಸಿದೆ

ಒ ನಿಹಾರಿಕಾ ಸಿಂಗ್ ಕಿರಿಯ ಇಂಜಿನಿಯರ್ ಚಂದ್ರಪಾಲ್ ಮತ್ತು ಮೇಲ್ವಿಚಾರಕ ಆಶಿಶ್ ಬಂಧಿತರಾಗಿದ್ದಾರೆ ನಿನ್ನೆ ಪ್ರಕರಣಕ್ಕೆ ಸಂಬಂಧಿಸಿ ಐವರ ವಿರುದ್ದ ಪ್ರಕರಣ ದಾಖಲಾಗಿತ್ತು